ಕೇಂದ್ರ ಬಜೆಟ್ ದೇಶದ ಅರ್ಥವ್ವವಸ್ಥೆಯನ್ನು ಉತ್ತೇಜಿಸಲಿದ್ದು ಪ್ರತಿಯೊಬ್ಬ ನಾಗರಿಕನನ್ನು ಆರ್ಥಿಕವಾಗಿ ಸಬಲಗೊಳಸಲಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ತೆರಿಗೆ ಪದ್ಧತಿ ಸರಳೀಕರಣಗೊಳಿಸಿ ತೆರಿಗೆ ವ್ಯಾಪ್ತಿ ಹಿಗ್ಗಿಸುವುದು ಸರ್ಕಾರದ ಆಶಯ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್

ಕೊರೋನಾ ವೈರಸ್ ಸಮಸ್ಯೆ ನಿರ್ವಹಣೆಗಾಗಿ ಕೇಂದ್ರ ಆರೋಗ್ಗ ಸಚಿವ ಡಾ ಹರ್ಷವರ್ಧನ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾಸಭೆ

ಈ ಕುರಿತು ಸಂದೇಶ ನೀಡಿರುವ ಅವರು ಕೃಷಿ ಮೂಲ ಸೌಕರ್ಯ ಜವಳಿ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಿದೆ ಇದರಿಂದ ಉದ್ಯೋಗ ಅವಕಾಶಗಳು ಹೆಚ್ಚಾಗಲಿವೆ ಕೃಷಿ ಕ್ಷೇತ್ರದಲ್ಲಿ ಸಮಗ್ರ ಬದಲಾವಣೆಗೆ ಆದ್ದತೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಸಾಂಪ್ರದಾಯಿಕ ವಲಯಗಳಾದ ತೋಟಗಾರಿಕೆ ಮೀನುಗಾರಿಕೆ ಪಶುಸಂಗೋಪನೆಯಲ್ಲಿ ಉದ್ದೋಗ ಅವಕಾತಗಳು ಪಜ್ವಲಿವೆ

ಆಧುನಿಕ ಮೂಲ ಸೌಕರ್ಯ ಮೂಲಕ ಆಧುನಿಕ ಭಾರತ ನಿರ್ಮಾಣಕ್ಕೆ ಸಹಕಾರಿಯಾಗಲಿದ್ದು ಮೂಲ ಸೌಕರ್ಯ ವಲಯದಲ್ಲೂ ಭಾರಿ ಪ್ರಮಾಣದಲ್ಲಿ ಉದ್ಯೋಗ ಸ್ಟಜನೆಯಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ

ಕೇಂದ್ರ ಬಜೆಟ್ ಜನರ ಈಗಿನ ಆಶೋತ್ತರಗಳನ್ನು ಈಡೇರಿಸುತ್ತಿದೆ ಸರ್ಕಾರಿ ನೇಮಕಾತಿಗಳಿಗೆ ಏಕರೂಪ ಆನ್ಲೈನ್ ಪರೀಕ್ಷೆ ಕಿಸಾನ್ ರೈಲ್ ಕೃಷಿ ಉಡಾನ್ ಕಾರ್ಯಕ್ರಮಗಳು ದೀರ್ಘಕಾಲದಲ್ಲಿ ಲಾಭವಾಗಲಿದೆ ಇದು ಜನರ ಬಜೆಟ್ ಆಗಿದ್ದು ತೆರಿಗೆ ಹೊರೆ ಕಡಿಮೆ ಮಾಡಿದೆ ಜನ ಸಾಮಾನ್ವರ ಬಳಿ ಹೆಚ್ಚು ಪಣ ಪರಿಯುವಂತೆ ಮಾಡಲಿದೆ ವ್ಯಾಜ್ವಗಳನ್ನು ಇತ್ವರ್ಥ ಮಾಡುವ ವಿವಾದ್ ಸೇ ವಿಶ್ವಾಸ್ ಕಾರ್ಯಕ್ರಮಗಳು ವ್ಯವಸ್ಥೆಯಲ್ಲಿ ನಂಬಿಕೆಯನ್ನು ಬಲಗೊಳಿಸಲಿದೆ ಎಂದು ಪ್ರಧಾನಿ ಪ್ರತಿಪಾದಿಸಿದ್ದಾರೆ ಈ ದಶಕದ ಮೊದಲ ಹಾಗೂ ಅತ್ಯುತ್ತಮ ಬಜೆಟ್ ಮಂಡಿಸಿರುವ ಕೇಂದ್ರ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಹೆಡ್ ದೇಶದ ಜನರಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಧ್ವಮ ಮತ್ತು ಕೆಳಮಧ್ವಮ ವರ್ಗದ ಜನರ ಕೈಯಲ್ಲಿ ಹಣ ಇರಬೇಕು ಎಂಬುದು ಸರ್ಕಾರದ ಬಯಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಕೇಂದ್ರ ಆಯವ್ದಯ ಮಂಡನೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಾಯ ತೆರಿಗೆ ಪಾವತಿಯನ್ನು ಅತ್ಯಂತ ಸರಳಗೊಳಿಸುತ್ತಿದ್ದು ಇದರಿಂದ ತೆರಿಗೆ ವ್ಯಾಪ್ತಿ ಹಿಗ್ಗಲಿದೆ ಪ್ರಾಮಾಣಿಕ ತೆರಿಗೆದಾರರನ್ನು ಗೌರವಿಸುವ ಉದ್ದೇಶದಿಂದ ಸರ್ಕಾರ ಟ್ಯಾಕ್ಸ್ಪೇಯರ್ ಚಾರ್ಟರ್ ವ್ಯವಸ್ವೆಯನ್ನು ಪರಿಚಯಿಸುತ್ತಿದೆ ಎಂದರು

ಇದಾದ ಬಳಿಕ ವಿತ್ತೀಯ ಜವಾಬ್ದಾರಿ ಮತ್ತು ಆಯವ್ದಯ ನಿರ್ವಹಣೆಯಲ್ಲಿ ಯಾವುದೇ ನಿಯಮಗಳನ್ನು ಉಲ್ಲಂಘಿಸುವುದಿಲ್ಲ ಎಂದರು ಕಾರ್ಮೋರೇಟ್ ತೆರಿಗೆ ಕಡಿತ ಹೊಸ ಕಂಪನಿಗಳಿಗೆ ಲಾಭವಾಗಲಿದ್ದು ಇದರಿಂದ ಜಿಎಸ್ಟಿ ಆದಾಯ ಸಂಗ್ರಹದಲ್ಲಿ ಏರಿಕೆಯಾಗಲಿದೆ ಬರುವ ವರ್ಷ ವಿತ್ತೀಯ ಕೊರತೆಯಲ್ಲಿ ಇಳಿಕೆಯಾಗಲಿದ್ದು

ಇದೇ ಮೊದಲ ಬಾರಿಗೆ ದೇಶದಲ್ಲಿ ಅತ್ಯಂತ ನಿರ್ಣಾಯಕ ಹಾಗೂ ದಿಟ್ಟ ಸುಧಾರಣೆಗಳಿಗೆ ಆದ್ಯತೆ ನೀಡಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತರಾಮನ್ ಹೇಳಿದರು

ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅವರೂ ಸಹ ಕೊರೋನಾ ವೈರಸ್ ಸಮಸ್ನೆ ನಿಭಾಯಿಸುವ ಕುರಿತಂತೆ ಕೇಂದ್ರ ಆರೋಗ್ಯ ನಾಗರಿಕ ವಿಮಾನಯಾನ ಜವಳಿ ಡಿಷಧ ಸಚಿವಾಲಯ ಕೇಂದ್ರ ಆರೋಗ್ಯ ಸಂಶೋಧನಾ ಮತ್ತು ವಿದೇಶಿ ವ್ಯಾಪಾರ ವಿಭಾಗದ ನಿರ್ದೇಶನಾಲಯದ ಉನ್ನತ ಅಧಿಕಾರಿಗಳ ಜತೆ ಮಪತ್ವದ ಸಭೆ ನಡೆಸಿದರು

ಕೇರಳದಲ್ಲಿ ದಾಖಲಾದ ಒಂದು ಪ್ರಕರಣದಲ್ಲಿ ಸೋಂಕು ವ್ಯಾಪಿಸಿರುವುದು ದೃಢಪಟ್ಟಿದ್ದು ಸೋಂಕಿತ ವ್ಯಕ್ತಿ ಆರೋಗ್ಯ ಸ್ಥಿರವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಈ ಕುರಿತಂತೆ ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯವರು ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸೂಕ್ತ ಕಣ್ಗಾವಲು ವ್ಯವಸ್ಥೆ ಬಗ್ಗೆ ನಿನ್ನ ಸಮಾಲೋಚನೆ ನಡೆಸಿದರು

ಕಾಮನ್ವೆಲ್ತ್ ಒಕ್ಕೂಟಕ್ಕೆ ಮರು ಸೇರ್ಪಡೆಯಾದ ಮಾಲ್ಡೀವ್ಸ್ ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಫಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಮಾಲ್ಡೀವ್ಸ್ ರಾಷ್ಟ ಕಾಮನ್ವೆಲ್ತ್ ಕೂಟದಲ್ಲಿ ಮಹತ್ವದ ಪಾತ್ರ ವಹಿಸುವುದನ್ನು ಭಾರತ ಎದುರು ನೋಡುತ್ತಿದೆ ಮಾಲ್ಡೀವ್ಸ್ ದೇಶದ ನಿರೀಕ್ಷೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸುವ ಆಶಯವನ್ನು ನರೇಂದ್ರ ಮೋದಿ ವ್ಯಕ್ತಪಡಿಸಿದ್ದಾರೆ ಮಾಲ್ಡೀವ್ಸ್ ಅಧ್ಯಕ್ಷ ಇಬ್ರಾಹಿಂ ಮೊಪಮ್ಮದ್ ಸೊಲಿಪ್ ಪಾಗೂ ಸ್ವೀಕರ್ ಮೊಪಮ್ಮದ್ ನಶೀದ್ ಅವರನ್ನು ಪ್ರಧಾನಿ ನರೇಂದ್ರಮೋದಿ ಅಭಿನಂದಿಸಿದ್ದಾರೆ

ಮಹಿಳೆಯರ ತ್ರಿಕೋನ ಟಿ ಟ್ವಿಂಟ ಕ್ರಿಕೆಟ್ನ ಮಪತ್ವದ ಪಂದ್ಯದಲ್ಲಿಂದು ಕ್ಯಾನ್ಬೆರಾದಲ್ಲಿ ಆಸ್ಟೇಲಿಯಾ ಭಾರತ ಮುಖಾಮುಖಿಯಾಗಲಿದೆ

ನಾಯಕಿ ಪರ್ಮಾ ಪ್ರೀತ್ ಕೌರ್ ನೇತೃತ್ವದ ತಂಡ ಆಸ್ಟೇಲಿಯಾ ವಿರುದ್ಧ ಗೆಲುವಿನ ವಿಶ್ವಾಸದಲ್ಲಿದೆ ತಿರುವನಂತಮರದಲ್ಲಿ ನಡೆದ ರೈಫಲ್ ಹಾಗೂ ಪಿಸ್ತೂಲ್ ವಿಭಾಗದ ಶೂಟಿಂಗ್ನಲ್ಲಿ ಪರಿಯಾಣದ ಆದರ್ಶ್ ಸಿಂಗ್ ಹಾಗೂ ಮಧ್ಯಪ್ರದೇಶದ ಶ್ರೇಯಾ ಅಗರ್ವಾಲ್ ಜೋಡಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದೆ

ಮುಕ್ತಾಯ